ಮಾಹಿತಿ ತಂತ್ರಜ್ಞಾನ ಮತ್ತು ಎಲೆಕ್ಟಾನಿಕ್ ತಯಾರಿಕಾ ವಲಯದ ವೃತ್ತಿಪರರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಸರೆನ್ಸ್ ಮೂಲಕ ಸಂವಾದ

ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಇಂದು ನಾಮಪತ್ರ ಪರಿಶೀಲನೆ

ತೆಲಂಗಾಣದಲ್ಲಿ ವಿಧಾನಸಭಾ ಚುನಾವಣಾ ಸಿದ್ದತೆ ಹಾಗೂ ಕಾನೂನು ಮತ್ತು ಸುವ್ಲವಸ್ಥೆ ಪರಿಸ್ಥಿತಿ ಕುರಿತು ಕೇಂದ್ರ ಚುನಾವಣಾ ಆಯೋಗದಿಂದ ಪರಾಮರ್ತೆ

ಮಹಿಳಾ ಸಬಲೀಕರಣ ಯಶಸ್ವಿಯಾಗಲು ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಅತ್ಯಗತ್ಯ ಉಪರಾಷ್ಟಪತಿ ಎಂ

ಏಷ್ಣನ್ ಟ್ರೋಫಿ ಹಾಕಿ ಪಂದ್ಲಾವಳಿ ರೌಂಡ್ ರಾಬಿನ್ ಸುತ್ತಿನಲ್ಲಿ ಹಾಲಿ ಚಾಂಪಿಯನ್ ಭಾರತ ಮತ್ತು ಮಲೇಷ್ನಾ ನಡುವಣ ಪಂದ್ನ ಗೋಲುರಹಿತ ಡ್ರಾ

ಇದೇ ಸಂದರ್ಭದಲ್ಲಿ ನಾನಲ್ಲ ನಾವು ಎಂಬ ಮೋರ್ಟಲ್ ಮತ್ತು ಮೊಬೈಲ್ ಆ್ಯಪ್ನ್ನು ಪ್ರಧಾನಮಂತ್ರಿ ಬಿಡುಗಡೆ ಮಾಡಲಿದ್ದಾರೆ ನಾನಲ್ಲ ನಾವು ಮೋರ್ಟಲ್ ಸಮಾಜಕ್ಕಾಗಿ ವ್ಯಕ್ತಿ ಎಂಬ ಪರಿಕಲ್ಪನೆಯೊಂದಿಗೆ ಕಾರ್ಯನಿರ್ವಹಿಸಲಿದ್ದು ಸಮಾಜ ಸೇವೆ ಹಾಗೂ ವಿವಿಧ ಸಮಾಜ ಸುಧಾರಣಾ ಕ್ರಮಗಳ ಕುರಿತಂತೆ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರು ಮತ್ತು ವಿವಿಧ ಸಂಘ ಸಂಸ್ಥೆಗಳನ್ನು ಒಂದೇ ವೇದಿಕೆಯಲ್ಲಿ ಜೋಡಿಸಲಿವೆ ಸಮಾಜದ ಅಂಚಿನ ಮತ್ತು ದುರ್ಬಲ ಸಮುದಾಯದವರಿಗೆ ತಂತ್ರಜ್ಞಾನದ ಮೂಲಕ ಸೌಲಭ್ಯ ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಹೆಡ್ ಭಕ್ತೀಸ್ಗಢ ವಿಧಾನಸಭಾ ಚುನಾವಣೆಯ ಮೊದಲ ಪಂತದ ಮತದಾನಕ್ಕೆ ನಾಮಪತ್ರ ಸಲ್ಲಿಕೆ ಗಡುವು ನಿನ್ನೆ ಮುಕ್ತಾಯಗೊಂಡಿದ್ದು ಇಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ

ರಾಜಾನಂದ್ಗಾಂವ್ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿ ರಮಣ್ಸಿಂಗ್ ನಿನ್ನೆ ನಾಮಪತ್ರ ಸಲ್ಲಿಸಿದರು ಇದೇ ಕ್ಷೇತ್ರದಿಂದ ಕಾಂಗ್ರೆಸ್ ಸ್ಪರ್ಧಿಯಾಗಿ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಬಂಧಿ ಕರುಣಾ ಶುಕ್ಲಾ ನಾಮಪತ್ರ ಸಲ್ಲಿಸಿದ್ದಾರೆ

ಹೆಡ್ ತೆಲಂಗಾಣದಲ್ಲಿ ವಿಧಾನಸಭಾ ಚುನಾವಣಾ ಸಿದ್ದಕೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಕುರಿತು ಕೇಂದ್ರ ಚುನಾವಣಾ ಆಯೋಗ ನಿನ್ನೆ ಪರಾಮರ್ಶೆ ನಡೆಸಿತು ಮುಖ್ಯ ಚುನಾವಣಾ ಆಯುಕ್ತ ಓ

ಜಿಲ್ಲಾ ಚುನಾವಣಾಧಿಕಾರಿಗಳು ಮೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ವಿವಿಧ ಅಧಿಕಾರಿಗಳು ಹಾಜರಿದ್ದರು ರಾಜ್ಯದಲ್ಲಿ ಮುಕ್ತ ಮತ್ತು ಶಾಂತಿಯುತ ಚುನಾವಣೆ ನಡೆಸಲು ಅಧಿಕಾರಿಗಳು ವೃತ್ತಿಪರತೆಯಿಂದ ಮತ್ತು ವಸ್ತುನಿಷ್ಠವಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯ ಚುನಾವಣಾ ಆಯುಕ್ತರು ಸೂಚಿಸಿದರು ಚುನಾವಣಾ ಸಿದ್ದಕೆಯ ಕುರಿತು ತೃಪ್ತಿ ವ್ಯಕ್ತಪಡಿಸಿದ ಆಯೋಗ ಜಿಲ್ಲಾಮಟ್ಟದಲ್ಲಿ ಅಧಿಕಾರಿಗಳು ಪಕ್ಷಾತೀತವಾಗಿ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವಂತೆ ಸಲಹೆ ನೀಡಿದರು

ತೆರಿಗೆ ದರಗಳನ್ನು ಇಳಿಕೆ ಮಾಡಲು ಕೇಂದ್ರ ಸರ್ಕಾರ ಬದ್ದವಾಗಿದ್ದು ಪ್ರಸಕ್ತ ಅವಧಿಯಂತೆ ಮುಂದಿನ ದಿನಗಳಲ್ಲೂ ತೆರಿಗೆದಾರರ ಸಂಖ್ಯೆ ಏರಿಕೆಯಾದರೆ ಖಂಡಿತ ದರಗಳು ಇಳಿಕೆಯಾಗಲಿವೆ ಎಂದು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ತಿಳಿಸಿದೆ

ಇದರಿಂದ ದ್ವಿತೀಯ ಮತ್ತು ತೃತೀಯ ಪಂತದ ನಗರಗಳಲ್ಲೂ ತೆರಿಗೆದಾರರ ಸಂಖ್ಯೆ ಏರಿಕೆಗೆ ನೆರವಾಗಲಿದೆ ಎಂದರು ತೆರಿಗೆದಾರರು ಆನ್ಲೈನ್ ಮೂಲಕವೇ ತಮ್ನ ಪ್ರಹ್ರಿಯೆ ದಾಖಲಿಸಬಹುದಾಗಿದೆ ಎಂದ ಅವರು ತೆರಿಗೆ ವಂಚಕರ ವಿರುದ್ದ ಸಿಬಿಡಿಟಿ ಕಠಿಣ ಕ್ರಮ ಜರುಗಿಸಲಿದೆ ಎಂದು ಎಚ್ವರಿಸಿದರು

ರೈಲ್ವೆ ಸಚಿವಾಲಯವೂ ಸಹ ಇಷ್ಸೇ ಮೊತ್ತದ ಪರಿಹಾರ ಘೋಷಿಸಿದೆ

ಕುಮಾರಸಾಮಿ ತಿಳಿಸಿದ್ದಾರೆ

ರೈತರ ಸಾಲಮನ್ನಾ ಪ್ರಕ್ರಿಯೆ ಪ್ರಾರಂಭವಾಗಿದ್ದು

ವೆಂಕಯ್ಯನಾಯ್ತು ಹೇಳಿದ್ದಾರೆ

ಪರಿಸರ ಸಮತೋಲನ ಪ್ರತಿಪಾದಿಸಿದ ಉಪರಾಷ್ಟಪತಿ ಎಲ್ಲಾ ವಿಶ್ವವಿದ್ಯಾಲಯ ಮತ್ತು ಶಿಕ್ಷಣ ಸಂಸ್ಠೆಗಳು ಸೌರಶಕ್ತಿ ಬಳಕೆ ಹಾಗೂ ಮಳೆ ನೀರು ಸಂಗ್ರಪ ಕಾರ್ಯಕ್ಕೆ ಮುಂದಾಗಬೇಕು ಎಂದು ಸಲಹೆ ನೀಡಿದರು

ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ನಡುವಣ ಐತಿಹಾಸಿಕ ಮತ್ತು ಕಾರ್ಯತಂತ್ರ ಪಾಲುದಾರಿಕೆ ಬಲವರ್ಧನೆ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಅಬುದಾಭಿ ರಾಜಕುಮಾರ ಮತ್ತು ಯುಎಇ ಸೇನಾಪಡೆ ಉಪಮುಖ್ಯಸ್ವ ಶೇಖ್ ಮೊಪಮ್ಮದ್ ಬಿನ್ ಜಯೇದ್ ಅಲ್ ನಪ್ಯಾನ್ ಮಾತುಕತೆ ನಡೆಸಿದರು ಎರಡೂ ದೇಶಗಳ ನಾಗರಿಕರ ಹಿತಾಸಕ್ತಿ ರಕ್ಷಣೆ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ ಕುರಿತು ಇಬ್ಬರು ನಾಯಕರು ದೂರವಾಣೆ ಮೂಲಕ ಸಮಾಲೋಚನೆ ನಡೆಸಿದರು ಮಧ್ಯಪ್ರಾಚ್ಯದಲ್ಲಿನ ಇತ್ತೀಚಿನ ಬೆಳವಣಿಗೆ ಕುರಿತು ಸಹ ಚರ್ಚಿಸಲಾಯಿತು ಎಂದು ಎಮಿರೇಟ್ಸ್ ಸುದ್ದಿ ಸಂಸ್ವೆ ವರದಿ ಮಾಡಿದೆ ಭಾರತ ಮತ್ತು ಇಂಡೋನೇಷ್ಕಾ ನಡುವಿನ ರಕ್ಷಣಾ ಸಚಿವರ ದ್ವಿಪಕ್ಷೀಯ ಮಾತುಕತೆ ಜಕಾರ್ತದಲ್ಲಿ ನಿನ್ನೆ ನಡೆಯಿತು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಇಂಡೋನೇಷ್ಕಾ ರಕ್ಷಣಾ ಸಚಿವ ನಿವೃತ್ತ ಜನರಲ್ ರಾಮಿಜರ್ದ್ ರಿಕುಡು ಭಾಗವಹಿಸಿದ್ದರು ಎರಡೂ ದೇಶಗಳ ನಡುವೆ ಸುಶ್ದಿರ ಮತ್ತು ದ್ವಿಪಕ್ಷೀಯ ಲಾಭದಾಯಕ ಬಾಂಧವ್ಕ ವೃದ್ಧಿ ಆಗತ್ಯ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಮನರುಚ್ಚರಿಸಿದರು ಕಾರ್ಯತಂತ್ರ ಪಾಲುದಾರಿಕೆ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಕುರಿತಂತೆ ಸಮಾಲೋಚನೆ ನಡೆಯಿತು ಇದಲ್ಲದೇ ಸಾಗರೋತ್ತರ ವ್ಯವಹಾರಗಳ ಸಚಿವ ಲುಹುತ್ ವಂಜೈತನ್ ಮತ್ತು ರಾಜಕೀಯ ಮತ್ತು ಕಾನೂನು ವ್ಯವಹಾರಗಳ ಸಚಿವ ವಿರಾಂಟೋ ಅವರೊಂದಿಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸಮಾಲೋಚನೆ ನಡೆಸಿದರು ತನ್ನ ದೇಶದೊಳಗಿನ ಭಯೋತ್ಪಾದಕರ ಸುರಕ್ಷಿತ ತಾಣಗಳನ್ನು ನಾಶಪಡಿಸುವ ಕುರಿತಂತೆ ಪಾಕಿಸ್ತಾನಕ್ಕೆ ಅಮೆರಿಕ ಹೊಸ ಸೂಚನೆ ನೀಡಿದೆ

ಓಮನ್ ನ ಮಸ್ತತ್ ನಲ್ಲಿ ನಡೆಯುತ್ತಿರುವ ಏಷ್ಯನ್ ಟ್ರೋಫಿ ಹಾಕಿ ಪಂದ್ವಾವಳಿಯ ರೌಂಡ್ ರಾಬಿನ್ ಸುತ್ತಿನಲ್ಲಿ ಪಾಲಿ ಚಾಂಪಿಯನ್ ಭಾರತ ಹಾಗೂ ಮಲೇಷ್ತಾ ನಡುವೆ ನಡೆದ ಪಂದ್ಯ ಗೋಲುರಹಿತ ಡ್ರಾ ಆಗಿದೆ ಪಂದ್ಯಾವಳಿಯಲ್ಲಿ ಇದುವರೆಗೂ ಅಜೇಯ ದಾಖಲೆ ಮಾಡಿರುವ ಭಾರತ ಹಾಗೂ ಮಲೇಷ್ಯಾ ತಂಡಗಳು ಪಂದ್ಯಾವಳಿಯ ಸೆಮಿಫೈನಲ್ಸ್ ಗೆ ಈಗಾಗಲೇ ತಮ್ಮ ಸ್ಟಾನ ಭದ್ರಪಡಿಸಿಕೊಂಡಿವೆ

ಭಾರತ ಇಂದಿನ ಪಂದ್ಯದಲ್ಲಿ ಗೆಲುವ ಸಾಧಿಸುವ ತವಕದಲ್ಲಿದ್ದು ಸರಣಿಯ ಇನ್ನುಳಿದ ಮೂರು ಪಂದ್ಯಗಳು ಕ್ರಮವಾಗಿ ಪುಣೆ ಮುಂಬೈ ಮತ್ತು ತಿರುವನಂತಪುರಂನಲ್ಲಿ ನಡೆಯಲಿವೆ